ಶ್ರಜಾಪ್ರಭುತ್ವದ ಸಂರಕ್ಷಣೆ ಮತ್ತು ಸಮಗ್ರ ಪ್ರಗತಿತತ್ವಗಳಿಗೆ ಬ್ರಿಕ್ಸ್ ನಿರ್ಣಯದಲ್ಲಿ ಬದ್ದತೆಯ ಪುನರುಚ್ಚಾರ ಏಕಪಕ್ಷೀಯತೆ ಮತ್ತು ಸ್ವಹಿತ ರಕ್ಷಣೆಗೆ ಆದ್ಯತೆ ವಿರುದ್ದ ಹೋರಾಟಕ್ಕೆ ಸಮ್ನತಿ

ಬ್ರಿಕ್ಸ್ ಶ್ವಂಗಸಭೆಯ ಸಂದರ್ಭದಲ್ಲಿ ಚೀನಾ ದಕ್ಷಿಣ ಆಫ್ರಿಕಾ ಅರ್ಜೆಂಟನಾ ಮತ್ತು ಅಂಗೋಲಾ ನಾಯಕರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ದ್ವಿಪಕ್ಷೀಯ ಮಾತುಕತೆ

ಭಾರತೀಯ ಗ್ರಾಹಕರ ದತ್ತಾಂಶಗಳ ಆಕ್ರಮ ಸಂಗ್ರಹಕ್ಕಾಗಿ ಬ್ರಿಟನ್ ಮೂಲದ ಕೇಂಬ್ರಿಡ್ಜ್ ಅನಾಲಿಟಿಕಾ ಸಂಸ್ಥೆಯ ವಿರುದ್ದ ತನಿಖೆ ನಡೆಸುವಂತೆ ಸಿಬಿಐಗೆ ಕೇಂದ್ರ ಸರ್ಕಾರದ ಆದೇಶ

ಅಸ್ಲಾಂನಲ್ಲಿ ನಾಗರಿಕರ ರಾಷ್ಟೀಯ ನೋಂದಣಿಯ ಕರಡುಪ್ರತಿ ಬರುವ ಸೋಮವಾರದಂದು ಬಿಡುಗಡೆಯಾಗಲಿರುವ ಹಿನ್ನೆಲೆ ಮುಖ್ಯಮಂತ್ರಿಗಳಿಂದ ಕಾನೂನು ಮತ್ತು ಸುವ್ಲವಸ್ವೆಯ ತುರ್ತು ಪರಾಮರ್ತೆ

ಕೋಟ್ಲಾಂತರ ರೂಪಾಯಿ ಸಾಲಬಾಕಿ ವಸೂಲಿಗೆ ತಮ್ಮ ಆಸ್ತಿಯನ್ನು ಮುಟ್ಲುಗೋಲು ಹಾಕಿಕೊಳ್ಳಲು ಭಾರತೀಯ ಬ್ಹಾಂಕುಗಳ ಪರವಾಗಿ ನೀಡಿರುವ ಆದೇಶದ ವಿರುದ್ಧ ವಿಜಯ್ ಮಲ್ಹಾ ಸಲ್ಲಿಸಿರುವ ಮೇಲ್ನನವಿ ಬ್ಲಿಟನ್ ನ್ಯಾಯಾಲದಿಂದ ತಿರಸ್ಕತ

ಪಾಕಿಸ್ತಾನದಲ್ಲಿ ನಿನ್ನೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಾಕಿಸ್ತಾನ್ ತೆಹರೀಕ್ ಎ ಇನ್ಲಾಫ್ ಪಕ್ಷಕ್ಕೆ ಮುನ್ನಡೆ ಅಧಿಕೃತ ಘೋಷಣೆ ಬಾಕಿ

ಪ್ರಜಾತಂತ್ರ ಎಲ್ಲರನ್ನೂ ಒಳಗೊಳ್ಳುವಿಕೆ ವಿಶ್ವಸಂಸ್ವೆಯ ಒಡಂಬಡಿಕೆ ಮತ್ತು ನಿಯಮಗಳಿಗೆ ಗೌರವ ಮುಂತಾದ ತತ್ವಗಳನ್ನು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಮನರುಚ್ಚರಿಸಲಾಯಿತು ಏಕಪಕ್ಷೀಯತೆ ಮತ್ತು ಸ್ವಹಿತ ರಕ್ಷಣೆ ಆದ್ದತೆ ಪ್ರಯತ್ನಗಳನ್ನು ಹತ್ತಿಕ್ಕಲು ನಿರ್ಣಯದಲ್ಲಿ ಎಲ್ಲಾ ಸದಸ್ನ ದೇಶಗಳು ಸಮ್ನತಿ ನೀಡಿವೆ ದಕ್ಷಿಣ ಆಫ್ರಿಕಾದ ಜೋಹಾನ್ಬರ್ಗ್ನಲ್ಲಿ ನಿನ್ನೆ ಆರಂಭವಾದ ಶೃಂಗಸಭೆಯಲ್ಲಿ ನಿಯಮಾಧಾರಿತ ಪಾರದರ್ಶಕ ತಾರತಮ್ದರಹಿತ ಮುಕ್ತ ಮತ್ತು ಒಳಗೊಳ್ಳುವ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆ ಬಲವರ್ಧನೆಗೆ ಎಲ್ಲ ಸದಸ್ಕ ರಾಷ್ವಗಳು ತಮ್ಮ ಬೆಂಬಲವನ್ನು ಪುನರ್ ದೃಢೀಕರಣಗೊಳಿಸಿದವು ನಿಶ್ಚಿತ ವ್ಯಾಪಾರ ವಾತಾವರಣ ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂಟಿಒ ಕೇಂದ್ರಿತ ವ್ಯಾಪಾರ ಅಭಿವೃದ್ದಿಗೆ ಸಹಮತ ವ್ಯಕ್ತಪಡಿಸಲಾಯಿತು ಭ್ರಷ್ಲಾಚಾರದ ವಿರುದ್ದ ಕ್ರಮ ಆರ್ಥಿಕ ಅಪರಾಧಿಗಳ ಗಡೀಪಾರು ಮತ್ತು ಅವರ ಆಸ್ತಿ ಜಪ್ತಿ ಕ್ರಮಗಳ ಬಗ್ಗೆ ನಿಶ್ಚಿತ ನಿರ್ಧಾರ ಕೈಗೊಳ್ಳುವುದು ಅಂತಾರಾಷ್ಟೀಯ ಭಯೋತ್ಪಾದನೆ ವಿರುದ್ದ ಹೋರಾಟ ಈ ಕುರಿತ ಅಂತಾರಾಷ್ಷೀಯ ಒಡಂಬಡಿಕೆಯ ಶೀಘ ಅನುಷ್ಠಾನ ಸೇರಿದಂತೆ ಪ್ರಮುಖ ಅಂತಗಳ ಕುರಿತು ಘೋಷಣೆ ಮಾಡಲಾಯಿತು ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಲ್ಲನೇ ಕೈಗಾರಿಕಾ ಕ್ರಾಂತಿಯತ್ತ ಮುನ್ನೆಡೆಯಲು ಭಾರತ ಬ್ರಿಕ್ಲ್ ದೇಶಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲು ಬಯಸುತ್ತದೆ ಎಂದರು

ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಚೈನಾ ಅಧ್ಯಕ್ಷ ಕ್ಲಿ ಜಿನ್ ಒಂಗ್ ರಷ್ಣಾ ಅಧ್ಯಕ್ಷ ವ್ಲಾಡಿಮಿರ್ ಪುಟನ್ ಸೇರಿದಂತೆ ವಿಶ್ವ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ ಭಾರತೀಯರ ದತ್ತಾಂಶ ಅಕ್ರಮ ಸಂಗ್ರಹ ಆರೋಪ ಹಿನ್ನೆಲೆಯಲ್ಲಿ ಬ್ರಿಟನ್ ಮೂಲದ ಕೇಂಬ್ರಿಡ್ಲ್ ಅನಾಲಿಟಕ ಸಂಸ್ಥೆ ವಿರುದ್ದ ಸಿಬಿಐ ತನಿಖೆಗೆ ಸೂಚಿಸಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ರಾಜ್ಯಸಭೆಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ ಪ್ರಸಾದ್ ಭಾರತೀಯರ ಯಾವುದೇ ದತ್ತಾಂಶ ದುರುಪಯೋಗವಾಗಿಲ್ಲ ಎಂದು ಕೇಂಬ್ರಿಡ್ಜ್ ಅನಾಲಿಟಕ ಸಂಸ್ವೆ ಪ್ರಾಥಮಿಕ ಹಂತದಲ್ಲಿ ಪ್ರಕ್ರಿಯೆ ನೀಡಿತ್ತು ಆದರೆ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ವರದಿಯಾಗಿರುವ ಮಾಹಿತಿ ಗಮನಿಸಿದಲ್ಲಿ ಈ ಪ್ರತಿಕ್ರಿಯೆ ದೃಢೀಕೃತವಲ್ಲ ಎಂದು ತಿಳಿಸಿದ್ದಾರೆ ಫೇಸ್ಬುಕ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಕೆಲವು ಹಾರ್ಡ್ವೇರ್ ತಯಾರಿಕಾ ಸಂಸೈಗಳು ಆಕ್ರಮವಾಗಿ ದತ್ತಾಂಶ ದುರ್ಬಳಕೆ ಮಾಡಿರುವ ಬಗ್ಗೆ ವರದಿಯಾಗಿದೆ ಸಾಮಾಜಕ ಜಾಲತಾಣ ವೇದಿಕೆಗಳಲ್ಲಿ ಪ್ರಕಟವಾಗುವ ಯಾವುದೇ ವಿಷಯಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅನ್ವಯ ಇಂತಹ ವಿಷಯಗಳ ಮೇಲೆ ನಿಗಾ ವಹಿಸುವುದು ಅತ್ಯಗತ್ಯ ಎಂದು ಸಚಿವರು ತಿಳಿಸಿದ್ದಾರೆ ಸರ್ಕಾರ ವಾಕ್ ಸ್ವಾತಂತ್ರ್ಯ ಮತ್ತು ನಾಗರಿಕರ ಬಾಸಗಿತನ ರಕ್ಷಣೆಗೆ ಬದ್ಧವಾಗಿದೆ ಆದರೆ ಸುಳ್ಳು ಸುದ್ದಿ ಮತ್ತು ಪ್ರಚೋದನೆಗೊಳಿಸುವ ವದಂತಿ ನಿಯಂತ್ರಣಕ್ಕೆ ಸಾಮಾಜಿಕ ಜಾಲತಾಣಗಳು ತಾಂತ್ರಿಕ ಪರಿಹಾರ ಕೈಗೊಳ್ಳುವುದು ಅಗತ್ತ ಎಂದು ಅವರು ಹೇಳಿದ್ದಾರೆ

ಈ ಸಂಬಂಧ ಕಾನೂನು ಸುವ್ಯವಸ್ಥೆ ಸೇರಿದಂತೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಅವರು ಪರಾಮರ್ಶೆ ನಡೆಸಿದರು ಅಸ್ಲಾಂನಲ್ಲಿ ಅನಧಿಕೃತವಾಗಿ ನೆಲೆಸಿರುವ ವಲಸಿಗರನ್ನು ಪತ್ತ ಹಚ್ಚಲು ಎನ್ ಆರ್

ರಾಜ್ಯದಲ್ಲಿ ಹೆಚ್ಚುವರಿ ರಕ್ಷಣಾ ಪಡೆಗಳನ್ನು ನಿಯೋಜಿಸಲಾಗಿದೆ ತಿದ್ದುಪಡಿ ಸೇರ್ಪಡೆ ಸೇರಿದಂತೆ ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶವಿರುವುದರಿಂದ ಎನ್ ಆರ್ ಖ ಕರಡಿನಲ್ಲಿ ಹೆಸರು ಇಲ್ಲದಿದ್ದರೆ ಯಾರೂ ಆತಂಕಗೊಳ್ಳುವ ಅಗತ್ಯವಿಲ್ಲ ಎಂದು ಸರ್ಬಾನಂದ ಸೋನೋವಾಲ್ ಆಶ್ವಾಸನೆ ನೀಡಿದ್ದಾರೆ

ಇದಕ್ಕೆ

ಈ ನಡುವೆ ಪ್ರತಿಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಮತ್ತು ಸಿಪಿಐಎಂ ವಿಧೇಯಕವನ್ನು ವಿರೋಧಿಸಿವೆ ತಿದ್ದುಪಡಿ ತರುವ ಮೂಲಕ ಲೋಕಾಯುಕ್ತ ವ್ಯವಸ್ಥೆಯನ್ನು ಲೇವಡಿ ಮಾಡಲಾಗುತ್ತಿದೆ ಎಂದು ಈ ಪಕ್ಷಗಳು ಆರೋಪಿಸಿವೆ ಡಿಎಂಕೆ ಪಕ್ಷದ ಅಧ್ಯಕ್ಷ ಕರುಣಾನಿಧಿ ಅಸ್ವಸ್ಥರಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೂತ್ರನಾಳದ ಸೋಂಕು ಮತ್ತು ತೀವ್ರ ಜ್ವರದಿಂದ ಬಳಲುತ್ತಿರುವ ಅವರ ಯೋಗಕ್ಷೇಮ ವಿಚಾರಿಸಲು ಅವರ ನಿವಾಸಕ್ಕೆ ವೀಕ್ಷಕರು ನೂರಾರು ಸಂಚ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ ಪಲವು ರಾಜಕೀಯ ಪಕ್ಷದ ನಾಯಕರು ಶೀಘ್ರ ಚೇತರಿಸಿಕೊಳ್ಳುವಂತೆ ಅವರಿಗೆ ಸಂದೇತ ಕಳುಹಿಸಿದ್ದಾರೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಕರುಣಾನಿಧಿ ಅವರ ಮಕ್ಕಳಾದ ಎಂ

ಸ್ಟಾಳಿನ್ ಹಾಗೂ ಕನ್ನಿಮೋಳಿ ಅವರಿಗೆ ಕರೆ ಮಾಡಿ ಕರುಣಾನಿಧಿ ಅವರ ಆರೋಗ್ಯ ಪರಿಸ್ಥಿತಿ ಬಗ್ಗೆ ವಿಚಾರಿಸಿದರು ಕರುಣಾನಿಧಿ ಅವರ ಶೀಘ್ರ ಚೇತರಿಕೆಗೆ ತಾವು ಪ್ರಾರ್ಥಿಸುವುದಾಗಿ ಮೋದಿ ಟ್ವೀಟ್ ಮಾಡಿದ್ದಾರೆ

ಆಫ್ರಿಕಾ ಮಧ್ಯ ಏಷ್ಯಾ ದಕ್ಷಿಣ ಅಮೆರಿಕ ಯೂರೋಪ್ ಮತ್ತು ಆಸ್ಸೇಲಿಯಾ ದೇಶಗಳಲ್ಲೂ ಚಂದ್ರಗ್ರಹಣ ಗೋಚರವಾಗಲಿದೆ

ಇಂಗ್ಲೆಂಡ್ ಮತ್ತು ವೇಲ್ಗ್ನಲ್ಲಿ ಮಲ್ಡಾ ಹೊಂದಿರುವ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಅನುಮತಿ ಕೋರಿ ಭಾರತೀಯ ಬ್ಲಾಂಕ್ಗಳು ಮನವಿ ಸಲ್ಲಿಸಿದ್ದವು ಮಲ್ಲಾ ಅವರನ್ನು ವಿಚಾರಣೆಗಾಗಿ ಹಸ್ತಾಂತರಿಸಬೇಕು ಎಂದು ಭಾರತೀಯ ಅಧಿಕಾರಿಗಳು ಕೋರಿರುವ ಹಿನ್ನೆಲೆಯಲ್ಲಿ ಈಗ ಬ್ರಿಟನ್ ನ್ಹಾಯಾಲಯವೊಂದರಲ್ಲಿ ಅವರನ್ನು ಪ್ರತ್ತೇಕವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ ಈ ಮಾಹಿತಿಯನ್ನು ವಿದೇಶಾಂಗ ವ್ನವಹಾರಗಳ ಸಹಾಯಕ ಸಚಿವ ಜನರಲ್ ವಿ

ಸಿಂಗ್ ರಾಜ್ಯಸಭೆಗೆ ನಿನ್ನೆ ಒದಗಿಸಿರುವ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ ಮಲ್ಯಾ ಹಸ್ತಾಂತರಕ್ಕೆ ತಮ್ಮ ಸಚಿವಾಲಯ ದೆಹಲಿಯಲ್ಲಿರುವ ಬ್ರಿಟಿಷ್ ಉಚ್ದಾಯುಕ್ತರ ಕಚೇರಿಗೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಮನವಿ ಮಾಡಿರುವುದಾಗಿ ಸಚಿವ ಜನರಲ್ ವಿ

ಸಿಂಗ್ ವಿವರಿಸಿದ್ದಾರೆ

ನಾಗರಿಕರ ಹಿತಾಸಕ್ತಿಯಿಂದ ಸಂಸದರು ಪಕ್ಷ ರಾಜಕೀಯವನ್ನ ಮೀರಿ ನೈತಿಕ ಪ್ರಜ್ಞೆ ಮತ್ತು ರಾಜಕೀಯ ಇಚ್ದಾಶಕ್ತಿ ಮೆರೆದು ಈ ಮಸೂದೆ ಅಂಗೀಕಾರವಾಗಲು ಕಾರಣವಾಗಿದ್ದಾರೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ನೂತನ ಕಾನೂನಿನಲ್ಲಿ ಮಾನವ ಅಕ್ರಮ ಸಾಗಣೆ ಪ್ರಕರಣಗಳ ತನಿಖೆಗಾಗಿ ರಾಷ್ಷೀಯ ಅಕ್ರಮ ಸಾಗಣೆ ತಡೆ ಮಂಡಳಿ ಸ್ಥಾಪನೆಗೆ ಅವಕಾಶವಿದ್ದು ಅಕ್ರಮ ಸಾಗಣೆ ಸಂತ್ರಸ್ತರ ಮನರ್ವಸತಿಗೆ ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳನ್ನು ಒಳಗೊಂಡಿದೆ ಚ್ಹೆನಾದ ಬೀಜಿಂಗ್ನಲ್ಲಿ ನಡೆದ ಸ್ಕೋಟದಲ್ಲಿ ಎಲ್ಲಾ ಭಾರತೀಯರು ಸುರಕ್ಷಿತವಾಗಿದ್ದಾರೆಂದು ವಿದೇತಾಂಗ ಸಚಿವೆ ಸುಷ್ನಾ ಸ್ವರಾಜ್ ನಿನ್ನೆ ರಾತ್ರಿ ಸ್ಪಷ್ಪಡಿಸಿದ್ದಾರೆ ಈ ಸಂಬಂಧ ಟ್ಟೀಟ್ ಮಾಡಿರುವ ಅವರು ತಮಗೆ ಘಟನೆಯ ಬಗ್ಗೆ ಮಾಹಿತಿ ಇದ್ದು ಎಲ್ಲಾ ಭಾರತೀಯರು ಕ್ಷೇಮವಾಗಿರುವುದರಿಂದ ಯಾರೂ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ

ಆತನ ಕೈಗೂ ಗಾಯವಾಗಿದೆ ರಕ್ಷಣಾ ಅಧಿಕಾರಿಗಳು ತಕ್ಷಣ ಘಟನಾ ಸ್ಥಳಕ್ಕೆ ಧಾವಿಸಿ ಅವನನ್ನು ವಶಕ್ಕೆ ಪಡೆದಿದ್ದಾರೆ ಇಂದು ದೇಶದ ಹಲವು ರಾಜ್ಯಗಳಲ್ಲಿ ಗುರುಪೂರ್ಣಿಮೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಈ ದಿನವನ್ನು ವ್ಯಾಸಪೂರ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ ಭಗವಾನ್ ಬುದ್ದ ಜ್ವಾನೋದಯದ ನಂತರ ಬೋಧಗಯಾದಿಂದ ಸಾರನಾಥಕ್ಕೆ ಪ್ರಯಾಣ ಬೆಳೆಸಿ ಈ ದಿನದಂದು ಮೊದಲ ಬಾರಿಗೆ ಬೋಧಿವೃಕ್ಷದ ಅಡಿಯಲ್ಲಿ ಧರ್ಮೋಪದೇತ ನೀಡಿದ್ದನೆಂದು ನಂಬಲಾಗಿದೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಗುರುಪೂರ್ಣಿಮೆಯ ಶುಭಾಶಯ ಕೋರಿದ್ದಾರೆ ನಮ್ನ ಸಮಾಜದಲ್ಲಿ ಗುರುವಿಗೆ ದೇವರ ಸ್ಥಾನ ನೀಡಲಾಗಿದೆ ಗುರುವಿನ ಸ್ಥಾನದಲ್ಲಿರುವವರು ಸ್ಪೂರ್ತಿ ಮತ್ತು ಆದರ್ಶ ವ್ಯಕ್ತಿಗಳಾಗಿರಬೇಕು ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ಅಲ್ಲಿನ ಸಂಸತ್ಗೆ ಕಳೆದ ಬುಧವಾರ ಮತದಾನ ನಡೆದಿದ್ದು ಮತ ಎಣಿಕೆ ವ್ಯವಸ್ಥೆಯಲ್ಲಿನ ದೋಷದಿಂದಾಗಿ ಇನ್ನೂ ಫಲಿತಾಂಶ ಪ್ರಕಟಸಲಾಗಿಲ್ಲ ಇದಲ್ಲದೆ ಚುನಾವಣೆಯಲ್ಲಿ ಮತಪೆಟ್ಟಗೆ ವಶ ಸೇರಿದಂತೆ ಹಲವು ಅಕ್ರಮಗಳು ವರದಿಯಾಗಿವೆ